ಕರ್ನಾಟಕದ ತುಮಕೂರು ಸಮೀಪ ರಸ್ತೆ ಅಪಘಾತ ಐದು ಸಾವು

ಫ್ರೆಂಚ್ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿ ಸ್ವೆನಾ ನೆಹವಾಲ್ ಮತ್ತು ಪಿ

ಮಹಾರಾಷ್ಟ್ದಲ್ಲಿ ಮತ್ತೆ ಆಡಳಿತ ಸೂತ್ರ ಹಿಡಿಯಲು ಬಿಜೆಪಿ ಶಿವಸೇನೆ ಮೈತ್ರಿ ಕೂಟ ಸಜ್ಣಾಗಿದೆ

ಉಳಿದ ಸ್ಥಾನಗಳು ಸಣ್ಣ ಪಕ್ಷಗಳು ಮತ್ತು ಪಕ್ಷೇತರ ಉಮೇದುವಾರರ ಪಾಲಾಗಿವೆ

ಹರಿಯಾಣದ ಮುಖ್ಯಮಂತ್ರಿ ಮನೋಹರ್ ಲಾಲ್ ಖಟ್ವರ್ ಬಿಜೆಪಿ ವರಿಷ್ಣರನ್ನು ಭೇಟಿಯಾಗಲು ದೆಹಲಿ ತೆಲುಪಿದ್ದಾರೆ

ಪಿ ನಡ್ಡಾ ಅವರೊಂದಿಗೆ ಈಗ ಸ್ವಲ್ಪ ಹೊತ್ತಿಗೆ ಮುನ್ನ ಚರ್ಚಿಸಿದರು

ಈ ನಡುವೆ ಜನನಾಯಕ ಜನತಾ ಪಕ್ಷದ ಮುಖಂದ ಸರ್ದಾರ್ ನಿಷಾಂತ್ಸಿಂಗ್ ನೂತನ ಸರ್ಕಾರ ರಚನೆಗಾಗಿ ತಮ್ಮ ಪಕ್ಷದ ಬೆಂಬಲ ಕೋರಲು ಬಿಜೆಪಿ ಮತ್ತು ಕಾಂಗೈಸ್ ಎರಡೂ ಪಕ್ಷಗಳ ನಾಯಕರು ತಮ್ಮನ್ನು ಸಂಪರ್ಕಿಸಿದ್ದು ತಮ್ಮ ಪಕ್ಷದ ಚುನಾಯಿತ ಶಾಸಕರೊಂದಿಗೆ ಚರ್ಚಿಸಿದ ನಂತರ ಅಂತಿಮ ನಿರ್ಧಾರಕ್ಕೆ ಬರುವುದಾಗಿ ತಿಳಿಸಿದ್ದಾರೆ ಬಿಜೆಪಿಗೆ ಸ್ವಷ್ವ ಬಹುಮತ ದೊರೆತಿಲ್ಲ ಎಂದರೆ ಇದು ಆ ಪಕ್ಷದ ವಿರುದ್ದದ ಜನಾದೇಶವೆಂದೇ ಅರ್ಥ ಎಂದೂ ಸಹ ನಿಶಾಂತ್ಸಿಂಗ್ ಹೇಳಿದರು ಮತ್ತೊಂದೆಡೆ ಕಾಂಗ್ರೆಸ್ ನಾಯಕ ಭೂಪೀಂದರ್ ಸಿಂಗ್ ಹೂಡಾ ಪಕ್ಷೇತರ ಶಾಸಕರು ಬಿಜೆಪಿಗೆ ಬೆಂಬಲ ನೀಡಲು ಮುಂದಾಗಿರುವುದು ಹರಿಯಾಣ ಮತದಾರರಿಗೆ ವಿಶ್ಯಾಸದ್ರೋಹ ಎಸಗಿದಂತೆ ಪಕ್ಷೇತರ ಶಾಸಕರ ಈ ಪ್ರಮಾದವನ್ನು ರಾಜ್ಯ ಮತದಾರರು ಎಂದಿಗೂ ಕ್ಷಮಿಸುವುದಿಲ್ಲ ಎಂದು ಪ್ರತಿಕ್ರಿಯಿಸಿದ್ದಾರೆ

ಬಹುತೇಕ ತಾಲ್ಲೂಕು ಮಂದಳಿಗಳ ಅಧ್ಯಕ್ಷ ಸ್ಥಾನಕ್ಕೆ ಪಕ್ಷೇತರ ಅಭ್ಯರ್ಥಿಗಳು ಚುನಾಯಿತರಾಗಿದ್ದಾರೆ ಬಿಜೆಪಿ ಜಿಕೆಎನ್ಪಿಪಿ ಮತ್ತು ಕಾಂಗ್ರೆಸ್ ನಂತರದ ಸ್ವಾನಗಳಲ್ಲಿವೆ

ಚಳಿಗಾಲದ ಸಚಿವಾಲಯವನ್ನು ಸ್ತಾಪಿಸಲು ಜಮ್ಮು ಮತ್ತು ಕಾಶ್ಮೀರ ಸರ್ಕಾರ ಅನುಮತಿ ನೀಡಿದೆ

ಶ್ರೀನಗರದಲ್ಲಿ ಚಳಿಗಾಲದ ಸಚಿವಾಲಯದ ಕಾರ್ಯ ನಿರ್ವಹಣೆಗಾಗಿ ಅಧಕಾರಿಗಳು ಹಾಗೂ ಅಧಿಕಾರಿಗಳ ಹುದ್ದೆಗಳನ್ನು ನಿಯೋಜಿಸಲಾಗಿದೆ ಜಮ್ಮು ಕಾಶ್ಟೀರದಲ್ಲಿ ಚಳಿಗಾಲ ಸಮೀಪಿಸುತ್ತಿದ್ದು ವಿದ್ಯುತ್ ಪೂರ್ವೆಕೆ ವ್ಯವಸ್ಥೆ ಕುರಿತಂತೆ ರಾಜ್ಯ ಆದಳಿತಾತ್ಮಕ ಮಂಡಳಿ ನಿನ್ನೆ ಮಹತ್ಸದ ಸಭೆಯನ್ನು ನಡೆಸಿತು ಎಲ್ಲಾ ಜಿಲ್ಲೆಗಳಿಗೂ ವಿದ್ನುತ್ ಟ್ರಾನ್ಸ್ಫಾರ್ಮರ್ಗಳು ಮತ್ತು ಕಂಬಗಳನ್ನು ಸೂಕ್ತವಾಗಿ ವಿತರಿಸಲು ಹಾಗೂ ಹೆಚ್ಚಿನ ದಾಸ್ತಾನು ಇದಲು ರಾಜ್ಯಪಾಲ ಸತ್ಯಪಾಲ್ ಮಲ್ಲಿಕ್ ಸಭೆಯಲ್ಲಿ ಸಮ್ಮತಿ ನೀಡಿದರು ಚಳಿಗಾಲದಲ್ಲಿ ಜಮ್ಮು ಕಾಶ್ಮೀರದ ಯಾವಜಿಲ್ಲೆಯಲ್ಲೂ ವಿದ್ಯುತ್ ಪೂರೈಕೆಗೆ ಅಡಚಣೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು

ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ ಕರ್ನಾಟಕದ ತುಮಕೂರು ಜಿಲ್ಲೆಯ ಕುಣಿಗಲ್ ಸಮೀಪದ ಹೊಸಕೆರೆಹಳ್ಳಿ ಬಳಿ ನಿನ್ನೆ ರಾತ್ರಿ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಐವರು ಮೃತಪಟ್ಟಿದ್ದು ಒಬ್ಬರು ತೀವ್ರವಾಗಿ ಗಾಯಗೊಂಡಿದ್ದಾರೆ ಇವರು ಪ್ರಯಾಣಿಸುತ್ತಿದ್ದ ಕಾರು ರಸ್ತೆ ಬದಿ ನಿಂತಿದ್ದ ಟ್ರ್ಕ್ಚರ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಈ ಅಪಘಾತ ಸಂಭವಿಸಿದೆ ಇವರು ಹೊಸಕೆರೆಹಳ್ಳಿ ಸಮೀಪದ ದೊಡ್ಡಕಲ್ಲಹಳ್ಳಿಯಲ್ಲಿ ಹಬ್ಬ ಮುಗಿಸಿಕೊಂಡು ಹಿಂದಿರುಗುತ್ತಿದ್ದರು ಎಂದು ಪೊಲೀಸರು ತಿಳಿಸಿದ್ದಾರೆ ಅಪಘಾತದಲ್ಲಿ ಮೃತಪಟ್ಷವರೆಲ್ಲರೂ ಬೆಂಗಳೂರು ನಿವಾಸಿಗಳಾಗಿದ್ದು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ

ಆಕಾಶವಾಣಿ ಮತ್ತು ದೂರದರ್ಶನದಲ್ಲಿ ಮನ್ ಕಿ ಬಾತ್ ಕಾರ್ಯಕ್ರಮ ನೇರ ಪ್ರಸಾರವಾಗಲಿದ್ದು ಆಕಾಶವಾಣಿ ಮತ್ತು ದೂರದರ್ಶನದ ಇತರ ವಾಹಿನಿಗಳಲ್ಲಿಯೂ ಹಾಗೂ ಯೂಟ್ಯೂಬ್ನಲ್ಲಿಯೂ ನೋಡಬಹುದಾಗಿದೆ ಏಕಕಾಲಕ್ಕೆ ಆಕಾಶವಾಣಿಯ ಅಂತರ್ಜಾಲದಲ್ಲಿಯೂ ಕೇಳಬಹುದಾಗಿದೆ

ಕಾರ್ಯಕ್ರಮದ ನಂತರ ಪ್ರಾದೇಶಿಕ ಭಾಷೆ ಮತ್ತು ಹಿಂದಿಯಲ್ಲಿ ಮನ್ ಕಿ ಬಾತ್ ಬಿತ್ತರವಾಗಲಿದೆ ರಾತ್ರಿ ಲಗಂಟಿಗೆ ಪ್ರಾದೇಶಿಕ ಭಾಷೆಗಳಲ್ಲಿಯೂ ಸಹ ಮತ್ತೊಮ್ಮೆ ಪ್ರಸಾರವಾಗಲಿದೆ

ಕಾಡ್ಡಿಚ್ಚಿನಿಂದ ಹಲವು ಮನೆಗಳು ಮತ್ತು ಕಟ್ಟಡಗಳು ಸುಟ್ಟು ಹೋಗಿವೆ ಪ್ರಮುಖ ಹೆದ್ದಾರಿ ಮತ್ತು ಕೆಲವು ರಸ್ತೆಗಳಲ್ಲಿ ವಾಹನ ಸಂಚಾರವನ್ನು ಸ್ನಗಿತಗೊಳಿಸಲಾಗಿದೆ

ಉತ್ತರಪ್ರದೇಶ ಸರ್ಕಾರ ತನ್ನ ಪ್ರಮುಖ ಯೋಜನೆಯಾದ ಕನ್ಯಾ ಸುಮಂಗಲಾ ಯೋಜನೆಗೆ ಚಾಲನೆ ನೀಡಲಿದೆ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವ್ವದ್ದಿ ಸಚಿವೆ ಸ್ಟ್ರತಿ ಇರಾನಿ ಅವರ ಸಮ್ಮುಖದಲ್ಲಿ ಇಂದು ಲಕ್ನೌನಲ್ಲಿ ಯೋಜನೆಗೆ ಚಾಲನೆ ನೀಡಲಿದ್ದಾರೆ

ಪಂಜಾಬ್ ಮಹಾರಾಷ್ತ್ ಕೋ ಆಪರೇಟೀವ್ ಬ್ಯಾಂಕ್ ಹಗರಣ ಸಂಬಂಧ ಮುಂಬೈ ನ್ಯಾಯಾಲಯವೊಂದು ಎಚ್ಡಿಐಎಲ್ನ ರಾಕೇಶ್ ವಾದ್ವಾನ್ ಹಾಗೂ ಅವರ ಪುತ್ರ ಸಾರಂಗ್ನನ್ನು ನ್ಯಾಯಾಂಗ ಕಸ್ವದಿಗೆ ಒಪ್ಪಿಸಿದೆ

ಭಾರತ ತನ್ನ ನೆರೆಹೊರೆಯ ಎಲ್ಲಾ ದೇಶಗಳೂ ಸೇರಿದಂತೆ ವಿಶ್ವದ ಎಲ್ಲಾ ದೇಶಗಳೊಂದಿಗೆ ಸೌಹಾರ್ದಯುತ ಸಂಬಂಧಗಳನ್ನು ಕಾಯ್ದುಕೊಳ್ಳಬಯಸುತ್ತದೆ ಎಂದು ಉಪರಾಷ್ತ ಪತಿ ಎಂ ವೆಂಕಯ್ಯನಾಯ್ಡು ಹೇಳಿದ್ದಾರೆ ಆದರೆ ಆಂತರಿಕ ವಿಷಯಗಳಲ್ಲಿ ಹಸ್ತಕ್ಷೇಪ ಮತ್ತು ಶಾಂತಿ ಕದಡುವ ಯಾವುದೇ ಪ್ರಯತ್ನಗಳನ್ನೂ ಭಾರತ ಸಹಿಸಿಕೊಳ್ಳುವುದಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ

ಪ್ಯಾರಿಸ್ನಲ್ಲಿ ನಡೆಯುತ್ತಿರುವ ಬಿಡಬ್ಲುಎಫ್ ಬ್ಯಾಡ್ಮಿಂಟನ್ ಚಾಂಪಿಯನ್ಡಿಪ್ನಲ್ಲಿ ಭಾರತದ ಸ್ಟೆನಾ ನೇಹವಾಲ್ ಮತ್ತು ಪಿವಿ ಸಿಂಧು ಕ್ವಾರ್ಟರ್ ಫೈನಲ್ ತಲುಪಿದ್ದಾರೆ

ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಶುಭಾಂಕರ್ ಡೆ ಟೂರ್ನಿಯಿಂದ ಹೊರಬಿದ್ದಿದ್ದಾರೆ